ಲೂಧಿಯಾನದಲ್ಲಿಂದು ಸಂತೋಷ್ ಟ್ರೋಫಿ ಫುಟ್ಲಾಲ್ ಟೂರ್ನಿಯ ಫೈನಲ್ನಲ್ಲಿ ಪಂಜಾಬ್ ಮತ್ತು ಸರ್ವಿಸಸ್ ತಂಡಗಳ ಮುಖಾಮುಖಿ

ಹಾಗೂ ಐಪಿಎಲ್ ಕ್ರಿಕೆಟ್ ಇಂದು ಸಂಜೆ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ತತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಚರ್್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹಣಾಹಣಿ

ಹೋಟೆಲ್ಗಳಲ್ಲಿ ಈ ಸ್ಕೋಟ ಸಂಭವಿಸಿದ್ದು ಹಲವು ವಿದೇಶಿಯರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ

ಈಸ್ಟರ್ ಹಬ್ಬದ ಹಿನ್ನೆಲೆಯಲ್ಲಿ ಚರ್ಚ್ಗಳು ಮತ್ತು ಹೋಟೆಲ್ಗಳಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು

ದಾಳಿಯ ಹೊಣೆಯನ್ನು ಇದುವರೆಗೆ ಯಾವುದೇ ಸಂಘಟನೆ ವಹಿಸಿಕೊಂಡಿಲ್ಲ ಪರಿಸ್ಥಿತಿಯ ಅವಲೋಕನಕ್ಕಾಗಿ ಪ್ರಧಾನಮಂತ್ರಿ ರಣಿಲ್ ವಿಕ್ರಮಸಿಂಗೆ ತುರ್ತುಸಭೆ ನಡೆಸಿದ್ದಾರೆ ಪೊಲೀಸರು ಫಟನಾ ಸ್ವಳಕ್ಕೆ ಧಾವಿಸಿ ಚರ್ಚ್ಗಳು ಮತ್ತು ಹೋಟೆಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೊಲಂಬೋದಲ್ಲಿರುವ ಭಾರತೀಯ ಹೈಕಮೀಷನರ್ರೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ತಿಳಿಬಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಶ್ರೀಲಂಕಾದ ಚರ್ಚ್ಗಳು ಮತ್ತು ಹೋಟೆಲ್ಗಳಲ್ಲಿ ನಡೆದ ಸರಣಿ ಬಾಂಬ್ ಸ್ಕೋಟ ಘಟನೆಗಳ ಬಳಕ ಪರಿಸ್ಥಿತಿಯನ್ನು ನವದೆಹಲಿ ಸೂಕ್ಷವಾಗಿ ಗಮನಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಬಹಿರಂಗ ಪ್ರಚಾರಕ್ಷೆ ಇಂದು ಸಂಜೆ ತೆರೆ ಬೀಳಲಿದೆ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಮತದಾರರನ್ನು ಸೆಳೆಯಲು ಕೊನೆಯ ಹಂತದ ಪ್ರಯತ್ನ ನಡೆಸುತ್ತಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಉತ್ತರಪ್ರದೇಶ ಬಿಹಾರ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಸಾರ್ವಜನಿಕ ರ್ಕಾಲಿ ಉದ್ದೇಶಿಸಿ ಭಾಷಣ ಮಾಡಿದರು ಬಿಹಾರದ ಫೋರ್ಬಸ್ಗಂಜ್ನಲ್ಲಿ ಅವರು ಮಾತನಾಡಿ ಎನ್ಡಿಎ ಸರಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರ ವಂಶಪಾರಂಪರ್ಯ ಆಡಳಿತ ಬಡವರ ಹೆಸರಿನಲ್ಲಿ ಲೂಟಿ ಮಾಡುವುದು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡುವುದಕ್ಕೆ ತೆರೆ ಎಳೆಯುವುದಾಗಿ ಹೇಳಿದರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಕರ್ನಾಟಕದ ಭದ್ರಾವತಿಯಲ್ಲಿ ನಿನ್ನೆ ರೋಡ್ ಶೋ ನಡೆಸಿದರು ಅವರೊಂದಿಗೆ ಪಕ್ಷದ ನಾಯಕರಾದ ಬಿ ಎಸ್ ಯಡಿಯೂರಪ್ಪ ಎಸ್

ಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಹ ಭತ್ತೀಸಗಢ ಮತ್ತು ಬಿಹಾರ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಛತ್ತೀಸಗಢದ ಬಿಲಾಸಪುರದಲ್ಲಿ ನಡೆದ ಸಾರ್ವಜನಿಕ ರ್ಜಾಲಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡತನದ ಮೇಲೆ ಸರ್ಜಿಕಲ್ ಸ್ಟೈಕ್ ನಡೆಸುವುದಾಗಿ ಹೇಳಿದರು ರಾಹುಲ್ ಗಾಂಧಿ ಸ್ವರ್ಧಿಸಿರುವ ಕೇರಳದ ವಯನಾಡುವಿನಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ಗಾಂಧಿ ವಾದ್ರಾ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಬಿಹಾರ ಮುಖ್ಯಮಂತ್ರಿ ಹಾಗೂ ಜೆಡಿಯು ಅಧ್ಯಕ್ಷ ನಿತಿಶ್ ಕುಮಾರ್ ಸುಪೌಲ್ ಮತ್ತು ಮಾಧೇಪುರಗಳಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿದರೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಉತ್ತರಪ್ರದೇಶದಲ್ಲಿ ಹಾಗೂ ಬಿಎಸ್ಒ ಮುಖ್ಯಸ್ಥೆ ಮಾಯಾವತಿ ಮತ್ತು ಆರ್ಎಲ್ಡಿ ಅಧ್ಯಕ್ಷ ಅಜಿತ್ ಸಿಂಗ್ ಅವರು ರಾಮಪುರ ಮತ್ತು ಫಿರೋಜಾಬಾದ್ನಲ್ಲಿ ಜಂಟ ರ್ಕಾಲಿ ನಡೆಸಿದರು

ಇಂದು ಕೂಡ ಹಲವಾರು ನಾಯಕರು ದೇಶದ ವಿವಿಧೆಡೆಗಳಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ

ನಾಳೆ ಈ ಸಂಬಂಧ ಅಧಿಸೂಚನೆ ಹೊರಬೀಳಲಿದೆ ಬಿಹಾರದಲ್ಲಿ ನಡೆದ ಚುನಾವಣಾ ರ್್ಾಲಿ ಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಮತ ಯಾಚಿಸಿದ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿದ್ದು ಅವರಿಗೆ ಚುನಾವಣಾ ಆಯೋಗ ನೋಟೀಸ್ ನೀಡಿದೆ

ಪ್ರಚಾರದ ಸಂದರ್ಭದಲ್ಲಿ ರಾಜಕೀಯದ ಜತೆ ಧರ್ಮವನ್ನು ಸೇರಿಸಬಾರದು ಎಂದು ಸುಪ್ರೀಂಕೋರ್ಟ್ ಈ ಮುನ್ನ ರಾಜಕೀಯ ಪಕ್ಷಗಳಿಗೆ ನಿರ್ದೇಶನ ನೀಡಿತ್ತು

ಬಿಜಾಪುರ ಜಿಲ್ಲೆಯ ಪಮೇದ್ ಪ್ರದೇಶದ ಅರಣ್ಯದಲ್ಲಿ ಮಾವೋವಾದಿಗಳಿರುವ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ಪೊಲೀಸ್ ಹಾಗೂ ಗ್ರೇಹೌಂಡ್ ಪಡೆಯ ಜಂಟ ತಂಡ ಕೋಧ ಕಾರ್ಯ ಕ್ಲೆಗೊಂಡಿತು ಕವರ್ಗಟ್ಟ ಪ್ರದೇಶದಲ್ಲಿ ಈ ಗುಂಡಿನ ಚಕಮಕಿ ನಡೆದಿದ್ದು ಫಟನಾ ಸ್ಥಳದಲ್ಲಿ ಪತರಾದ ಮಾವೋವಾದಿಗಳ ಮೃತದೇಹವನ್ನು ಪೋಲಿಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲದೇ ದೇಶೀ ನಿರ್ಮಿತ ಶಸ್ತಾಸ್ತಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ

ಪ್ರಧಾನಿ ತಮ್ಮ ಟ್ವೀಟ್ನಲ್ಲಿ ಅಧಿಕಾರಿಗಳ ಕಠಿಣ ಪರಿಶ್ರಮ ದೇಶದ ಅಭಿವೃದ್ದಿಯ ಪಥವನ್ನು ಉನ್ನತ ಮಟ್ಟಕ್ಕೆ ಏರಿಸಿದೆ ಎಂದು ಬಣ್ಣಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸರ್ದಾರ್ ಪಟೇಲ್ ಅವರ ಕೊಡುಗೆಯನ್ನು ಸ್ದರಿಸಿ ದೇಶಕ್ಕೆ ಬಲಿಷ್ಠ ಆಡಳಿತಾತ್ಕಕ ಚೌಕಟ್ಟನ್ನು ಪಟೇಲ್ ಅವರು ರೂಪಿಸಿದ್ದು ಇದರಿಂದ ನೀತಿಯ ಮಧ್ಯಸ್ಥಿಕೆಗಳು ಮತ್ತು ಕ್ರಮಬದ್ದ ಅನುಷ್ಠಾನದ ಮೂಲಕ ಲಕ್ಷಾಂತರ ಜನರ ಸಬಲೀಕರಣಕ್ಕೆ ನಾಂದಿಯಾಯಿತು ಎಂದು ತಿಳಿಸಿದ್ದಾರೆ

ಗುಡ್ ಹ್ರೈಡೇ ದಿನ ಏಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬಳಿಕ ಅವರು ಪುನರುತ್ಥಾನ ಪಡೆದ ಫಟನೆ ಹಿನ್ನೆಲೆಯಲ್ಲಿ ಈ ಪಬ್ಬ ಆಚರಿಸಲಾಗುತ್ತಿದೆ ದೇಶ ವಿದೇಶಗಳಲ್ಲಿ ಈಸ್ಟರ್ ಹಬ್ಬ ಆಚರಿಸುತ್ತಿರುವ ಬಗ್ಗೆ ವರದಿಗಳು ಬಂದಿವೆ ಹಬ್ಬದ ಅಂಗವಾಗಿ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಯುತ್ತಿವೆ ರಾಷ್ಟಸತಿ ಮತ್ತು ಉಪರಾಷ್ಟಪತಿ ಹಾಗೂ ಪ್ರಧಾನಮಂತ್ರಿ ಈಸ್ಟರ್ ಹಬ್ಬದ ಶುಭಾಶಯ ಕೋರಿದ್ದಾರೆ

ದ್ವೇಷ ವೈಷಮ್ಯ ಮತ್ತು ತಾರತಮ್ಯಗಳನ್ನು ಜಯಿಸಿ ಪ್ರೀತಿ ಗೌರವ ಹಾಗೂ ಸಮಾನತೆಯ ಹೊಸ ಜಗತ್ತನ್ನು ನಿರ್ಮಿಸಲು ಜನರು ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಕೈಗೊಳ್ಳಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ಥನಾಯ್ದು ಆಗ್ರಹಿಸಿದ್ದಾರೆ ಈ ಹಬ್ಬವು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಮೂಡಿಸಲಿ ಎಂದು ಶುಭ ಹಾರೈಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಸುಕ್ರಿಸ್ತರ ತತ್ವಗಳು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದೆ ಏಸುಕ್ರಿಸ್ತರು ನಮ್ಮ ಸಮಾಜವನ್ನು ಕೆಡಕು ಮುಕ್ತ ಸಮಾಜವನ್ನಾಗಿ ಮಾಡಲು ಪ್ರಯತ್ನಿಸಿದ್ದರು ಬಡವರು ಮತ್ತು ದುರ್ಬಲರ ಬಗ್ಗೆ ಪ್ರೀತಿ ತೋರಿಸಿದ್ದರು ಈ ವಿಶೇಷ ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಒಗ್ಗಟ್ಟನ ಪ್ರೇರಣೆ ಮೂಡಲಿ ಎಂದು ಹಾರೈಸಿದ್ದಾರೆ ಲೂಧಿಯಾನದಲ್ಲಿ ಇಂದು ನಡೆಯಲಿರುವ ಸಂತೋಷ್ ಟೋಫಿ ಘುಟ್ಟಾಲ್ ಟೂರ್ನಿಯ ಫೈನಲ್ ಪಂದ್ಕದಲ್ಲಿ ಪಂಜಾಬ್ ಮತ್ತು ಸರ್ವೀಸಸ್ ತಂಡಗಳು ಪ್ರಶಸ್ತಿಗಾಗಿ ಸೆಣಸಲಿವೆ

ಎಫ್ಎಂ ರೇನ್ ಬೋ ನೆಟ್ವರ್ಕ್ ಮತ್ತು ನ್ಯಾಷನಲ್ ಹೂಕ್ ಅಪ್ನಲ್ಲಿ ವೀಕ್ಷಕ ವಿವರಣೆ ಕೇಳಬಹುದಾಗಿದೆ

ನಿನ್ನೆ ರಾತ್ರಿ ದೆಹಲಿಯ ಫಿ ರೋಜ್ ಷಾ ಕೋಟ್ಲಾ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ